ಕರ್ನಾಟಕದಲ್ಲಿ ಇಬ್ಲರು ಶಾಸಕರು ಬೆಂಬಲ ಹಿಂಪಡೆದಿರುವುದರಿಂದ ಮ್ಸೆತ್ರಿ ಸರ್ಕಾರಕ್ಷೇನೂ ತೊಂದರೆ ಇಲ್ಲ ಮುಖ್ಯಮಂತ್ರಿ ಸಮರ್ಥನೆ

ಬ್ರಿಟನ್ ಸಂಸತ್ತಿನಲ್ಲಿ ಚ್ರೆಕ್ಲಿಟ್ ಒಪ್ಪಂದ ತಿರಸ್ಕತ ಪ್ರಧಾನಮಂತ್ರಿ ತೇರೆಸಾ ಮೇ ವಿರುದ್ದ ಅವಿತ್ವಾಸ ನಿರ್ಣಯ

ಆಸ್ಲೇಲಿಯಾ ಮುಕ್ತ ಟೆನ್ನಿಸ್ ಪಂದ್ಲಾವಳಿ ಪುರುಷರ ಡಬಲ್ಸ್ನಲ್ಲಿ ಭಾರತದ ಲಿಯಾಂಡರ್ ಪೇಸ್ ರೋಹನ್ ಬೋಪಣ್ಣ ಹಾಗೂ ದಿವಿಜ್ ಶರಣ್ಗೆ ಆರಂಭದಲ್ಲೇ ಪರಾಭವ

ಗುಜರಾತ್ ಉಪಮುಖ್ಯಮಂತ್ರಿ ನಿತಿನ್ ಪಟೇಲ್ ತಂಡದ ಸಂಚಾಲಕರಾಗಿದ್ದು

ಕರ್ನಾಟಕ ಕೇರಳ ಪಂಜಾಬ್ ಮತ್ತು ಉತ್ತರಪ್ರದೇಶದ ಹಣಕಾಸು ಸಚಿವರು ಮತ್ತು ಗೋವಾದ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ತಂಡದ ಇತರ ಸದಸ್ನರಾಗಿದ್ದಾರೆ ಕಳೆದ ವಾರ ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಈ ಸಚಿವರ ತಂಡ ರಚಿಸಲು ತೀರ್ಮಾನಿಸಲಾಗಿತ್ತು ಸಂಯೋಜನೆ ಮತ್ತು ಮೌಲ್ಲಮಾಪನ ವ್ಲವಸ್ಥೆಯನ್ನು ಸೂಚಿಸುವ ಮತ್ತು ಭೂಮಿ ಅಥವಾ ಯಾವುದೇ ಇತರ ಅಂಶಗಳನ್ನು ಸೇರಿಸುವ ಮತ್ತು ಹೊರಗಿಡುವ ಕಾನೂನು ಬದ್ದತೆಯನ್ನು ಸಮಿತಿಯು ಪರಿಶೀಲಿಸುತ್ತದೆ ಅಭಿವೃದ್ದಿಪರ ಒಡಂಬಡಿಕೆಗೆ ಸಂಬಂಧಪಟ್ಟ ಎಲ್ಲಾ ಹಂತಗಳ ಬಗ್ಗೆಯೂ ಸಮಿತಿ ಪರಿಶೀಲಿಸಲಿದೆ

ಅಲ್ಲದೇ ಎಐಸಿಟಿಇ ವ್ಯಾಪ್ತಿಯ ಬಾಸಗಿ ಶಿಕ್ಷಣ ಸಂಸ್ಥೆಗಳ ಮೂರುವರೆ ಲಕ್ಷಕ್ಕೂ ಅಧಿಕ ಶಿಕ್ಷಕರು ಹಾಗೂ ಶ್ಲೆಕ್ಷಣಿಕ ಸಿಬ್ಲಂದಿಗೂ ನೆರವಾಗಲಿದೆ ತಿರುವಳ್ಳುವರ್ ದಿನದ ಅಂಗವಾಗಿ ಉಪರಾಷ್ಟಪತಿ ಎಂ

ಅವರು ತಮಿಳುನಾಡಿನ ಒಂದು ದಿನದ ಭೇಟಗಾಗಿ ಇಂದು ತಿರುವಾನಲ್ಲೂರಿಗೆ ಆಗಮಿಸಲಿದ್ದಾರೆ ತಮಿಳು ಕವಿ ಸಂತ ತಿರುವಳ್ಳುವರ್ ಅವರಿಗೆ ಉಪರಾಷ್ಷಪತಿಯವರು ಗೌರವ ನಮನ ಸಲ್ಲಿಸಲಿದ್ದಾರೆ ತಿರುವಳ್ಳುವರ್ ಅವರ ವಿಶ್ವ ಪ್ರಸಿದ್ದ ತಿರುಕ್ನುರಳ್ ಸಾಹಿತ್ಯ ಸದಾಕಾಲಕ್ಕೂ ಜನರಿಗೆ ಆದರ್ಶನೀಯವೆಂದು ಅವರು ಟ್ವೀಟ್ ಮಾಡಿದ್ದಾರೆ ಸ್ವದೇಶಿ ವಿಮಾನ ಉತ್ಪಾದನಾ ನೀತಿ ಜಾರಿಗೆ ತರಲು ಕೇಂದ್ರ ಸರ್ಕಾರ ನೀಲಕಾಶೆ ರಚಿಸುವಲ್ಲಿ ಕಾರ್ಯಪ್ರವೃತ್ತವಾಗಿದೆ

ಮತಾಂತರ ಕುರಿತಂತೆ ಸಮಾಜದ ಎಲ್ಲಾ ವರ್ಗಗಳೊಂದಿಗೆ ಚರ್ಚಿಸಲು ಕೇಂದ್ರ ಸರ್ಕಾರ ಮುಕ್ತ ಮನಸ್ಸು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಅವರು ಬಹು ಸಂಖ್ಞಾತ ಸಮುದಾಯಗಳು ಆಡಳಿತ ನಡೆಸುತ್ತಿರುವ ದೇಶಗಳಲ್ಲಿ ಮತಾಂತರ ಕಾನೂನು ಜಾರಿಗೊಳಿಸುವಂತೆ ಅಲ್ಲಿಯೂ ಅಲ್ಲಸಂಖ್ಯಾತ ಸಮುದಾಯಗಳು ಒತ್ತಾಯಿಸುತ್ತಿವೆ

ಆಕಾಶವಾಣಿಯ ಸುದ್ದಿಗಳನ್ನು ಖಾಸಗಿ ಎಫ್ಎಂ ವಾಹಿನಿಗಳಲ್ಲಿ ಪ್ರಸಾರ ಮಾಡುತ್ತಿರುವುದು ಐತಿಹಾಸಿಕ ತೀರ್ಮಾನವೆಂದು ಪ್ರಸಾರ ಭಾರತೀಯ ಮುಖ್ಯ ನಿರ್ವಹಾಧಿಕಾರಿ ಶಶಿತೇಖರ್ ವೆಂಪತಿ ಹೇಳಿದ್ದಾರೆ ದೂರದರ್ಶನದ ಸುದ್ದಿ ವಾಹಿನಿಯ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಆಕಾಶವಾಣಿಯ ಸುದ್ದಿ ವಿಭಾಗ ಉತ್ತಮ ವಿಶ್ವಾಸಾರ್ಹತೆ ಮತ್ತು ಸ್ಪಷ್ಟ ಸುದ್ದಿಗಳನ್ನು ದೇಶಾದ್ಯಂತ ಬಿತ್ತರಿಸುತ್ತ ಬಂದಿದೆ ಆ ಸುದ್ದಿಗಳನ್ನು ಖಾಸಗಿ ವಾಹಿನಿಗಳು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಸಾರ ಮಾಡಲು ಮುಂದಾಗಿವೆ ಸ್ಥಳೀಯ ಪ್ರಾದೇಶಿಕ ಭಾಷೆಗಳಲ್ಲಿಯ ಸುದ್ದಿಗಳ ಪ್ರಸಾರಕ್ಕೂ ವ್ಯಾಪಕ ಬೇಡಿಕೆ ಇದೆ ಎಂದು ಅವರು ಹೇಳಿದರು

ಇದಕ್ಕೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಎಂದರು ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಸುದ್ದಿಗಳು ವಿಶ್ವಾಸಾರ್ಹತೆಯಿಂದ ಕೂಡಿದೆ ಎಂದು ಅವರು ಪುನರುಚ್ಚರಿಸಿದರು ಆಕಾಶವಾಣಿ ಮತ್ತು ದೂರದರ್ಶನ ಅತಿಹೆಚ್ಚು ಜನರಿಗೆ ತಲುಪುವ ಉತ್ತಮ ದೃಶ್ಯ ಮತ್ತು ಶ್ರವಣ ಮಾಧ್ಯಮಗಳಾಗಿವೆ ಎಂದರು

ರೇಡಿಯೋ ಆಪರೇಟರ್ ಸಂಸ್ನೆಯ ಅಧ್ಯಕ್ಷ ಅನುರಾಧ ಪ್ರಸಾದ್ ಮಾತನಾಡಿ ಖಾಸಗಿ ಎಫ್ಎಂ ವಾಹಿನಿಗಳಲ್ಲಿ ಆಕಾಶವಾಣಿಯ ಸುದ್ದಿಗಳನ್ನು ಪ್ರಸಾರ ಮಾಡಲು ನಿರ್ಧರಿಸಿರುವುದು ಮೊದಲನೆ ಹಂತದ ಉತ್ತಮ ಬೆಳವಣಿಗೆ ಎಂದರು ಗಣತಂತ್ರ ಬಚಾವೋ ಯಾತ್ರೆ ಅಂಗವಾಗಿ ಬಿಜೆಪಿ ಆಯೋಜಿಸಿರುವ ರ್ನಾಲಿ ಮತ್ತು ಸಾರ್ವಜನಿಕ ಸಭೆಯನ್ನು ನಡೆಸಲು ಪಶ್ಲಿಮ ಬಂಗಾಳ ಸರ್ಕಾರ ಆ ಪಕ್ಷಕ್ಕೆ ಅನುಮತಿ ನೀಡಬೇಕೆಂದು ಸುಪ್ರೀಂಕೋರ್ಟ್ ಸೂಚಿಸಿದೆ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆ ಕೈಗೆತ್ತಿಕೊಂಡು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ

ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ರೈತ ಸಮುದಾಯ ಸದ್ವಿನಿಯೋಗ ಮಾಡಿಕೊಳ್ಳುವ ಬಗ್ಗೆ ಅನೇಕ ಪ್ರಾತ್ವಕ್ಷಿಕೆಗಳನ್ನು ಈ ಶೃಂಗಸಭೆಯಲ್ಲಿ ಪ್ರದರ್ಶಿಸಲಾಗುವುದು

ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಜಲ ಸಂಪನ್ಮೂಲ ಸಚಿವ ನಿತಿನ್ ಗಡ್ಡರಿ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಪಡ್ನವೀಸ್ ಸೇರಿದಂತೆ ಅನೇಕ ಗಣ್ಯರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕರ್ನಾಟಕದಲ್ಲಿ ಇಬ್ಬರು ಪಕ್ಷೇತರ ಶಾಸಕರು ಬೆಂಬಲ ಹಿಂಪಡೆದಿರುವುದರಿಂದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಮೇಲೆ ಯಾವುದೇ ರೀತಿಯ ಪರಿಣಾವವಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಎಚ್

ಉಪಮುಖ್ಯಮಂತ್ರಿ ಡಾ

ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಸ್ಥಿರವಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಈ ಮಧ್ಯೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಹೊಂದಿರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ

ಮೈತ್ರಿ ಸರ್ಕಾರ ಉರುಳಿಸುವ ಪ್ರಯತ್ನವನ್ನು ಬಿಜೆಪಿ ಮುಂದುವರೆಸಿದೆ ಎಂದು ಅವರು ಆರೋಪಿಸಿದ್ದಾರೆ

ಕಾಂಗ್ರೆಸ್ ನಾಯಕರು ಪಕ್ಷದ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರೊಂದಿಗೆ ಮಾತುಕತೆ ನಡೆಸಿದರು ಪಂಜಾಬ್ನಲ್ಲಿ ಜೈತೋ ಕ್ಷೇತ್ರದ ಶಾಸಕ ಆಮ್ ಆದ್ಮಿ ಪಕ್ಷದ ಮಾಸ್ಟರ್ ಬಲದೇವ್ ಸಿಂಗ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅವರು ತಮ್ಮ ಪಕ್ಷದ ಸಂಚಾಲಕ ಅರವಿಂದ್ ಕ್ರೇಜಿವಾಲ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ

ಕೇಜ್ರವಾಲ್ ಅವರು ದಬ್ಬಾಳಕೆ ಧೋರಣೆಯಿಂದ ತಾವು ಹಾಗೂ ಪಕ್ಷದ ಇತರ ಕೆಲವು ಶಾಸಕರು ತೀವ್ರ ಬೇಸತ್ತಿರುವುದಾಗಿ ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಪಂಜಾಬ್ ವಿಧಾನಸಭೆಯ ಮಾಜಿ ಪ್ರತಿಪಕ್ಷ ನಾಯಕ ಸುಖ್ಪಾಲ್ ಸಿಂಗ್ ಕಲ್ರಾ ಸಹ ಆಮ್ ಆದ್ಮಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಬ್ರಿಟನ್ ಐರೋಪ್ಟ ಒಕ್ಕೂಟದಿಂದ ಹೊರಬರುವ ಐತಿಹಾಸಿಕ ದ್ರೆಕ್ಲಿಟ್ ಒಪ್ಪಂದಕ್ಕೆ ಬ್ರಿಟನ್ ಸಂಸತ್ತಿನಲ್ಲಿ ಸೋಲಾಗಿದ್ದು ಪ್ರಧಾನಿ ಥೆರೇಸಾ ಮೇ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಈ ಮೂಲಕ ಪ್ರಪಂಚದ ಐದನೇ ದೊಡ್ಡ ಆರ್ಥಿಕ ರಾಷ್ಟ ಅನಿಶ್ಚಿತತೆಯಲ್ಲಿ ಸಿಲುಕಿದಂತಾಗಿದೆ ಬ್ರಿಟನ್ ಸಂಸತ್ನಲ್ಲಿ ಬ್ರೆಕ್ಟಿಟ್ ಒಪ್ಪಂದ ಕುರಿತಾದ ವಿಧೇಯಕವನ್ನು ನಿನ್ನೆ ಮತಕ್ಕೆ ಹಾಕಲಾಯಿತು

ಬಹುತೇಕ ಸಂಸತ್ ಸದಸ್ಯರು ವಿಧೇಯಕದ ವಿರುದ್ಧ ಮತ ಚಲಾಯಿಸುವ ಮೂಲಕ ಒಪ್ಪಂದಕ್ಕೆ ತಮ್ಮ ಅಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಈ ಬೆಳವಣಿಗೆಯ ಬೆನ್ನಲ್ಲೇ ಪ್ರತಿಪಕ್ಷ ನಾಯಕ ಜಿರೆಮಿ ಕೊರ್ಬಿನ್ ಮೇ ಸರ್ಕಾರದ ವಿರುದ್ದ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದರು ಇಂದು ಬ್ರಿಟನ್ ಸಂಸತ್ತಿನಲ್ಲಿ ಚರ್ಚೆ ನಡೆಯುವ ಸಾಧ್ಯತೆಯಿದೆ ಆಸ್ಟೇಲಿಯಾದ ಮೆಲ್ಲೋರ್ನ್ನಲ್ಲಿ ಇಂದು ನಡೆದ ಈ ವರ್ಷದ ಮೊದಲ ಗ್ರ್ಯಾಂಡ್ ಸ್ನ್ಯಾಂನಲ್ಲಿ ಪುರುಷರ ಡಬಲ್ಸ್ನಲ್ಲಿ ಲಿಯಾಂಡರ್ ಪೇಸ್ ಮತ್ತು ಮೆಕ್ಸಿಕನ್ ಆಟಗಾರ ರೇಯಿಸ್ ವರೇಲ ಜೋಡಿ ಪರಾಭವಗೊಂಡಿದೆ